ಕಲಬುರಗಿಯ ಈ ಮೃತ ವ್ಚಕ್ತಿಯಲ್ಲಿ ಕೊರೊನಾ ವೈರಸ್ ಇರೋದು ಖಚಿತವಾಗಿದೆ

ಗಂಟಲಿನ ಸ್ತಾವದ ಮಾದರಿ ಪರೀಕ್ಷೆಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು

ಜಿಲ್ಲಾಧಿಕಾರಿ ಕೂಡ ಈ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ

ಶ್ರೀರಾಮುಲು ಕೊರೊನಾ ಸೋಂಕಿನಿಂದ ವೃದ್ದರು ಮೃತಪಟ್ಟರುವುದು ಈಗ ಖಚಿತವಾಗಿದೆ ಕೊರೊನಾ ಸೋಂಕು ಪರಡದಂತೆ ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಇಂದಿನಿಂದಲೇ ಕೆಲವು ಕಡ್ಡಾಯ ಸೂಚನೆಗಳನ್ನು ಪಾಲಿಸುವ ಕುರಿತು ಆದೇಶ ಹೊರಡಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ

ಇವರೊಂದಿಗೆ ಸಂಪರ್ಕ ಹೊಂದಿದ್ದ ವ್ಯಕ್ತಿಗಳನ್ನು ಗುರುತಿಸಿ ಪ್ರತ್ಯೇಕವಾಗಿರಿಸಿ ನಿಗಾವಹಿಸಲಾಗಿದೆ

ಆದರೆ ಈ ಸೋಂಕು ಹರಡದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ ನೀಡಿದ್ದಾರೆ ಈ ಸಂಬಂಧ ಟ್ವೀಟ್ ಸಂದೇಶ ನೀಡಿರುವ ಅವರು ಪರಿಸ್ಥಿತಿ ಕುರಿತು ಸರ್ಕಾರ ಸಂಪೂರ್ಣವಾಗಿ ನಿಗಾವಹಿಸುತ್ತಿದೆ ಎಂದು ಹೇಳಿದ್ದಾರೆ ಕೇಂದ್ರದ ಯಾವೊಬ್ಬ ಸಚಿವರು ಮುಂಬರುವ ದಿನಗಳಲ್ಲಿ ವಿದೇಶ ಪ್ರವಾಸ ಕೈಗೊಳ್ಳಬಾರದು ಹಾಗೂ ಜನರೂ ಸಹ ಅನಗತ್ತವಾಗಿ ವಿದೇಶಿಗಳಿಗೆ ಪ್ರವಾಸ ಕೈಗೊಳ್ಳುವುದನ್ನು ಕೈಬಿಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ

ಎಲ್ಲಾ ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳು ದೇಶದ ಜನರ ಸುರಕ್ಷತೆ ಕಾಯ್ದುಕೊಳ್ಳಲು ಕ್ರಿಯಾತ್ತಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇಂತಹ ಕ್ರಮಗಳು ವಾಪಕವಾಗಿದ್ದು ಆರೋಗ್ಯ ದೃಷ್ಠಿಯಿಂದ ವೀಸಾಗಳನ್ನೂ ಸಹ ತಾತ್ನಾಲಿಕವಾಗಿ ರದ್ದುಪಡಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ದೆಹಲಿಯಲ್ಲಿ ಸುಧ್ಗಿಗಾರರೊಂದಿಗೆ ಮಾತನಾಡಿದ ಆರೋಗ್ನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲಾವ್ ಅಗರವಾಲ್ ಕೊರೋನಾ ವೈರಾಣು ಪರಡುವುದನ್ನು ನಿಗ್ರಹಿಸಲು ಭಾರತ ಎಲ್ಲಾ ರೀತಿಯ ಮನ್ನೆಚ್ಲರಿಕಾ ಕ್ರಮವನ್ನು ಕೈಗೊಂಡಿದೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರಿಸ್ವಿತಿಯ ಬಗ್ಗೆ ನಿರಂತರವಾಗಿ ನಿಗಾ ವಹಿಸಿದ್ದಾರೆ ಎಂದು ಹೇಳಿದರು ವಿದೇಶಗಳಲ್ಲಿರುವ ಭಾರತೀಯರ ಸುರಕ್ಷತೆ ಮತ್ತು ಕಲ್ಲಾಣ ಸರ್ಕಾರದ ಪ್ರಥಮ ಆದ್ಗತೆಯಾಗಿದ್ದು

ಸೋಂಕು ಪೀಡಿತ ವ್ಯಕ್ಷಿಯನ್ನು ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸಿಸಬೇಕೆಂದು ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿರುವ ಮಾರ್ಗಸೂಚಿಗಳಲ್ಲಿ ತಿಳಿಸಲಾಗಿದೆ

ಇರಾನ್ನಿಂದ ಬರುವ ಪ್ರಯಾಣಿಕರನ್ನು ಎರಡು ಬಾರಿ ಸಮಗ್ರವಾಗಿ ತಪಾಸಣೆಗೊಳಿಸಲಾಗುವುದು

ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಟನ್ ಶ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರೊಂದಿಗೆ ದೂರವಾಣಿ ಮಾತುಕತೆ ನಡೆಸಿದರು ಕೊರೊನಾ ವೈರಸ್ ಸೋಂಕು ಹರಡುವಿಕೆಯನ್ನು ನಿಭಾಯಿಸಲು ಅಂತರರಾಷ್ಟೀಯ ಸಂಘಟತ ಪ್ರಯತ್ನಗಳ ಮಹತ್ವ ಹಾಗೂ ಹವಾಮಾನ ಬದಲಾವಣೆಯ ವಿಷಯದ ಕುರಿತು ಉಭಯ ನಾಯಕರು ಚರ್ಚಿಸಿದರು ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತ ಕೈಗೊಂಡ ಕ್ರಮಗಳನ್ನು ಜಾನ್ಲನ್ ಸ್ವಾಗತಿಸಿದರು ವ್ಯಾಪಾರ ಸಾಂಸ್ಕೃತಿಕ ಸಂಬಂಧಗಳು ರಕ್ಷಣಾ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಬದ್ದರಾಗಿರುವುದಾಗಿ ಉಭಯ ನಾಯಕರು ತಿಳಿಸಿದರು ಪ್ರಧಾನಿ ಮೋದಿ ಅವರು ಜಾನ್ಸನ್ ಅವರಿಗೆ ಭಾರತಕ್ಕೆ ಭೇಟ ನೀಡುವಂತೆಯೂ ಈ ಸಂದರ್ಭದಲ್ಲಿ ಆಹ್ವಾನಿಸಿದರು

ಅಂಟರಿಸನಾನ ಬಂದರಿನಲ್ಲಿ ಹಸ್ನಾಂತರ ಕಾರ್ಯಕ್ರಮ ನೆರವೇರಿತು ಕಳೆದ ಜನವರಿಯಲ್ಲಿ ಮಡಗಾಸ್ಕರ್ ಕರಾವಳಿ ಪ್ರದೇಶದಲ್ಲಿ ಭಾರಿ ಪ್ರವಾಹ ಉಂಟಾಗಿತ್ತು ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಲ್ಲಿನ ಜನರಿಗೆ ಇದನ್ನು ವಿತರಿಸಲಾಗುವುದು

ಉದಯ್ಕುಮಾರ್ ಹೇಳಿದ್ದಾರೆ

ರಾಷ್ಷೀಯ ಜನಸಂಖ್ಯಾ ನೋಂದಣಿ ಎನ್ಪಿಆರ್ ಬಗ್ಗೆ ಮಾತನಾಡಿದ ಅವರು ಹೊಸ ಎನ್ಪಿಆರ್ನಲ್ಲಿ ಈ ಹಿಂದಿನ ಪ್ರಕ್ನೆಗಳಿಗಿಂತ ಮೂರು ಸೆಟ್ಗಳ ಹೆಚ್ಚುವರಿ ಪ್ರತ್ನೆಗಳಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಹೊಸ ಸೇರ್ಪಡೆಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಮುಖ್ಯಮಂತ್ರಿಯವರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದು ಉತ್ತರ ಬರುವವರೆಗೆ ಹೊಸ ಎನ್ಪಿಆರ್ ಜಾರಿಗೆ ಬರುವುದಿಲ್ಲ ಎಂದರು ಹೊಸ ಎನ್ಪಿಆರ್ನಲ್ಲಿ ಈ ಹಿಂದೆ ಇದ್ದಂತೆ ಮುಸ್ಲಿಮ್ ಹಬ್ಲಗಳನ್ನು ಸೇರಿಸಲಾಗಿಲ್ಲ ಎಂದು ಅವರು ಸ್ವಪ್ಪಪಡಿಸಿದರು ಇಕ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಲಾಪು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ಚರ್ಚೆ ನಡೆಸಿದ್ದಾರೆ ದ್ವಿಪಕ್ಷೀಯ ಸಹಕಾರ ಸಂಬಂಧಗಳ ಪ್ರಗತಿಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು

ಪಿವಿ ಸಿಂಧು ಸದ್ದ ಚಾಂಪಿಯನ್ಷಿಪ್ನಲ್ಲಿ ಏಕೈಕ ಭಾರತೀಯ ಆಟಗಾರ್ತಿಯಾಗಿದ್ದಾರೆ

ಕ್ವಾರ್ಟರ್ ಫ್ಲೆನಲ್ ಪಂದ್ಲದಲ್ಲಿ ಜಪಾನಿನ ನಜೊಮಿ ಒಕುಹಾರ ವಿರುದ್ದ ವಿವಿ ಸಿಂಧು ಹೋರಾಟ ನಡೆಸಲಿದ್ದಾರೆ ಪುರುಷರ ವಿಭಾಗದಲ್ಲಿ ಲಕ್ಷ್ಣ ಸೆನ್ ಡೆನ್ಸಾರ್ಕ್ನ ವಿಕ್ಷರ್ ಅಕ್ಷೆಲ್ಸೆನ್ ವಿರುದ್ದ ಪರಾಭವಗೊಂಡರು ಮಹಿಳೆಯರ ಡಬಲ್ಲ್ ವಿಭಾಗದಲ್ಲಿ ಅಶ್ವಿನಿ ಮೊನ್ನಪ್ಪ ಎನ್ ಸಿಕ್ಕಿ ರೆಡ್ಡಿ ಕೂಡ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ